ಏರ್ಸೆಲ್ ಮ್ಯಾಪ್ಲಿಸ್ ಒಪ್ಪಂದ ಪ್ರಕರಣದ ತನಿಖೆಯನ್ನು ಪೂರ್ಣಗೊಳಿಸಲು ಜಾರಿನಿರ್ದೇಶನಾಲಯಕ್ಕೆ ನೀಡಿದ್ದ

ದಿಢೀರ್ ತ್ರಿವಳಿ ತಲಾಖ್ ನೀಡುವುದನ್ನು ಶಿಕ್ಷಾರ್ಪ ಅಪರಾಧವನ್ನಾಗಿಸುವ ಸುಗ್ರಿವಾಜ್ಷೆಗೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ನಿನ್ನೆ ಸಂಜೆ ಸಮ್ನಿ ನೀಡಿದ್ದಾರೆ ಸಂಸತ್ತಿನ ಎರಡೂ ಸದನಗಳಲ್ಲಿ ತ್ರಿವಳಿ ತಲಾಖ್ ಮಸೂದೆಯನ್ನು ಅಂಗೀಕರಿಸಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸುಗ್ರೀವಾಜ್ವಿಗೆ ಒಪ್ಪಿಗೆ ಸೂಚಿಸಿದೆ ಎಂದು ಕಾನೂನು ಮತ್ತು ನ್ನಾಯ ಸಚಿವಾಲಯದ ಗೆಜೆಟ್ ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗಿದೆ ದಿಢೀರ್ ತ್ರಿವಳಿ ತಲಾಖ್ ಶಿಕ್ಸಾರ್ಹ ಅಪರಾಧವಾಗಿದ್ದು ಸಂತ್ರಸ್ತ ಮಹಿಳೆ ಅಥವಾ ಆಕೆಯ ರಕ್ತ ಸಂಬಂಧಿಕರು ತ್ರಿವಳಿ ತಲಾಕ್ ನೀಡಿರುವ ಗಂಡನ ವಿರುದ್ದ ದೂರು ನೀಡಿದರೆ ಆತನಿಗೆ ಮೂರು ವರ್ಷ ಜೈಲು ಶಿಕ್ಷೆ ವಿಧಿಸಲಾಗುವುದು ಎಂದು ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ತಿಳಿಸಿದ್ದಾರೆ ನಿನ್ನೆ ಮಾಧ್ಯಮದವರೊಂದಿಗೆ ಮತನಾಡಿದ ಅವರು ಮಹಿಳೆ ನೀಡಿರುವ ಈ ದೂರನ್ನು ರಾಜಿ ಸಂಧಾನದ ಮೂಲಕ ಇತ್ತರ್ಥ ಪಡಿಸಿಕೊಂಡು ಮಹಿಳೆ ಮ್ಯಾಜಿಸ್ಟೇಟರ ಬಳಿ ಪ್ರಕರಣವನ್ನು ಖುಲಾಸೆಗೊಳಿಸಬಹುದಾಗಿದೆ ಮಹಿಳೆಯ ದೂರನ್ನು ಪರಿತೀಲಿಸಿದ ಬಳಿಕ ಸಮರ್ಥ ಕಾರಣಗಳಿದ್ದರೆ ಆರೋಪಿಗೆ ಜಾಮೀನು ಮಂಜೂರು ಮಾಡಬಹುದಾಗಿದೆ ಈ ಸಂದರ್ಭದಲ್ಲಿ ಮಹಿಳೆ ಮತ್ತು ಅವಳ ಮಗುವಿನ ಜೀವನ ನಿರ್ವಹಣೆ ವೆಚ್ಚವನ್ನು ಆರೋಪಿಯೇ ಭರಿಸಬೇಕಾಗುತ್ತದೆ ಎಂದು ಮಾಹಿತಿ ನೀಡಿದರುತ್ತಿವಳಿ ತಲಾಕ್ ಯಾವುದೇ ಧರ್ಮ ನಂಬಿಕೆ ಹಾಗೂ ಆರಾಧನೆಗೆ ಸಂಬಂಧಿಸಿದ್ದಲ್ಲ ಇದು ಮಹಿಳೆಗೆ ನೀಡುತ್ತಿರುವ ಗೌರವ ಹಾಗೂ ಲಿಂಗ ಸಮಾನತೆಯಾಗಿದೆ ಎಂದು ಸಚಿವ ರವಿಶಂಕರ್ ಪ್ರಸಾದ್ ಹೇಳಿದರು ಭಾರತ ಅಂತಾರಾಷ್ಷೀಯ ಸಮಾವೇಶ ಮತ್ತು ಪ್ರದರ್ಶನಕೇಂದ್ರ ನಿರ್ಮಾಣಕ್ಕೆ ದೆಹಲಿಯಲ್ಲಿಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ

ವಿಶ್ವದರ್ಜೆಯ ಈ ಸಮಾವೇಶ ಮತ್ತು ಪ್ರದರ್ಶನಕೇಂದ್ರದಲ್ಲಿ ಚಿಲ್ಲರೆ ವಹಿವಾಟು ಹಣಕಾಸು ಆತಿಥ್ಯ ಮತ್ತು ಪ್ರದರ್ಶನ ಸ್ವಳಗಳು ಹಾಗೂ ಉನ್ನತಮಟ್ಟದ ಕಚೇರಿಗಳು ಇರಲಿವೆ

ಶಂಕುಸ್ವಾಪನೆಯ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ ಮಾಡಲಿದ್ದಾರೆ ಕೇಂದ್ರ ಗ್ರಹ ಸಚಿವಾಲಯದ ವಿಶೇಷ ಕಾರ್ಯದರ್ತಿ ನೇತೃತ್ವದ ಆಂತರಿಕ ಸಚಿವಾಲಯದ ತಂಡ ಕೇರಳದಲ್ಲಿ ಇತ್ತೀಚೆಗೆ ಪ್ರವಾಪದಿಂದಾಗಿ ಉಂಟಾಗಿರುವ ಹಾನಿ ಪರಿತೀಲಿಸಲು ಇಂದು ಆ ರಾಜ್ಯಕ್ಕೆ ಭೇಟಿ ನೀಡಲಿದೆ ಧಾರಾಕಾರ ಮಳೆ ಮತ್ತು ಪ್ರವಾಹದಿಂದಾಗಿ ಸಾಕಷ್ಟು ಹಾನಿಯುಂಟಾಗಿದ್ಲು

ವಿಶೇಷ ಕಾರ್ಯದರ್ತಿ ಬಿ ಆರ್ ಶರ್ಮಾ ನೇತೃತ್ವದ ಆಂತರಿಕ ಸಚಿವಾಲಯದ ತಂಡ ಕೇರಳಕ್ಕೆದಲ್ಲಿ ಉಂಟಾಗಿರುವ ಅತಿವೃಷ್ಠಿ ಹಾಗೂ ನೆರೆ ಹಾನಿಯನ್ನು ಅಂದಾಜಿಸಲಿದೆ ಎಂದು ಗೃಹ ಸಚಿವಾಲಯದ ಮೂಲಗಳು ಆಕಾಶವಾಣಿಗೆ ತಿಳಿಸಿವೆ

ರಾಜ್ಞ ಕಾರ್ಮಿಕರ ವಿಮಾ ನಿಗಮ ಇಎಸ್ಐಸಿ ನೂತನ ಅಟಲ್ ಬಿಮಿತ್ ವ್ಯಕ್ತಿ ಕಲ್ಲಾಣ ಯೋಜನೆಗೆ ಸಮ್ತಿ ನೀಡಿದೆ

ದೆಹಲಿಯಲ್ಲಿ ನಿನ್ನೆ ಕೇಂದ್ರ ಕಾರ್ಮಿಕ ಸಚಿವ ಸಂತೋಷ್ ಗಂಗ್ವಾರ್ ನೇತೃತ್ವದಲ್ಲಿ ನಡೆದ ಕಾರ್ಮಿಕರ ರಾಜ್ಞ ವಿಮಾ ನಿಗಮ ಮಂಡಳಿಯ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಯೋಜನೆ ಕುರಿತು ಹೇಳಿಕೆ ಬಿಡುಗಡೆ ಮಾಡಿರುವ ಸಚಿವರು ವಿಮೆ ಮಾಡಿರುವ ವ್ಯಕ್ತಿಯು ಒಂದು ವೇಳೆ ನಿರುದ್ಲೋಗಕ್ಕೆ ಸಿಲುಕಿದರೆ ಅಂತಹವರ ಬ್ಯಾಂಕ್ ಬಾತೆಗೆ ನೇರವಾಗಿ ಪರಿಹಾರ ಪಣ ಪಾವತಿಸಲಾಗುತ್ತದೆ

ಭಾರತದಲ್ಲೂ ಸಮತೋಲನ ಕಾಪಾಡಬೇಕಾಗಿದೆ ಎಂದರು ಗೋವುಗಳನ್ನು ರಕ್ಷಿಸಬೇಕಾಗಿದೆ ಆದರೆ ಈ ಹೆಸರಿನಲ್ಲಿ ಕಾನೂನು ಕೈತ್ತಿಕೊಳ್ಳುವುದು ಸಮ್ಮತವಲ್ಲ ಎಂದು ಹೇಳಿದ್ದಾರೆ ಮುಂಬೈನಿಂದ ಜೈಪುರಕ್ಷೆ ತೆರಳುತ್ತಿದ್ದ ಜೆಟ್ ಏರ್ವೇಸ್ ವಿಮಾನದೊಳಗೆ ಕ್ಲಾಬಿನ್ ಒತ್ತಡದ ಸಮಸ್ಲೆಯಿಂದಾಗಿ ಕೆಲ ಪ್ರಯಾಣಿಕರ ಮೂಗು ಮತ್ತು ಕಿವಿಗಳಲ್ಲಿ ರಕ್ತಸ್ರಾವವಾರುವ ಘಟನೆಯನ್ನು ನಾಗರಿಕ ವಿಮಾನಯಾನ ಸಚಿವಾಲಯ ಗಂಭೀರವಾಗಿ ಪರಿಗಣಿಸಿದೆ ಈ ಕುರಿತಂತೆ ವರದಿಯನ್ನು ಶೀಘ್ರವೇ ಸಲ್ಲಿಸುವಂತೆ ಸಚಿವಾಲಯ ನಾಗರಿಕ ವಿಮಾನಯಾನ ನಿರ್ದೇಶನಾಲಯಕ್ಕೆ ಸೂಚಿಸಿದೆ

ಏರ್ಸೆಲ್ ಮ್ಯಾಕ್ಲಿಸ್ ಒಪ್ಪಂದ ಪ್ರಕರಣದ ತನಿಖೆಯನ್ನು ಪೂರ್ಣಗೊಳಿಸಲು ಜಾರಿನಿರ್ದೇಶನಾಲಯಕ್ಕೆ ನೀಡಿದ್ದ ಗಡುವನ್ನು ಸುಪ್ರೀಂಕೋರ್ಟ್ ಇಂದು ವಿಸ್ತರಿಸಿದೆ

ಜಾರಿನಿರ್ದೇಶನಾಲಯದ ಪರವಾಗಿ ನ್ಯಾಯಾಲಯದಲ್ಲಿ ಹಾಜರಾದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ

ಚೆನ್ನೈನಲ್ಲಿ ತನ್ನ ರಾಯಭಾರ ಕಚೇರಿಯನ್ನು ತೆರೆಯುವುದಾಗಿ ರೊಮೇನಿಯಾ ತಿಳಿಸಿದೆ

ಭಾರತ ಮತ್ತು ರೊಮೇನಿಯಾ ಉದ್ಯಮ ಸಮಾವೇಶವನ್ನುದ್ದೇತಿ ಮಾತನಾಡಿದ ಎಂ

ಭಾರತ ಆರ್ಥಿಕ ಸುಧಾರಣೆಯಲ್ಲಿ ರೂಪಾಂತರಗೊಳ್ಳುತ್ತಿದ್ದು ಪ್ರಸ್ತುತ ಹಲವು ಕ್ಷೇತ್ರಗಳಲ್ಲಿ ರೊಮೇನಿಯಾ ಉದ್ಯಮಿಗಳು ಹೂಡಿಕೆ ಮಾಡಲು ಉತ್ತಮ ಅವಕಾಶವಿದೆ ಎಂದಿದ್ದಾರೆ ಭಯೋತ್ವಾದನೆ ಹತ್ತಿಕ್ಕಲು ಭಾರತ ಕೈಗೊಂಡಿರುವ ಮಹತ್ವದ ಕ್ರಮಗಳ ಕುರಿತು ಅಮೆರಿಕ ಮೆಚ್ಚುಗೆ ವ್ಯಕ್ತಪಡಿಸಿದೆ ಇದೇ ವೇಳೆ ಪಾಕಿಸ್ತಾನ ಮೂಲದ ಭಯೋತ್ವಾದಕ ಸಂಘಟನೆಗಳು ದೇಶದಲ್ಲಿ ಭಯೋತ್ವಾದನಾ ದಾಳಿಗಳನ್ನು ಮುಂದುವರಿಸಿರುವ ಕುರಿತು ಬೇಸರ ವ್ಯಕ್ತಪಡಿಸಿದೆ

ಭಯೋತ್ವಾದನೆ ದಾಳಗಳನ್ನು ತಡೆಗಟ್ಟುವ ಮತ್ತು ಉಗ್ರ ಸಂಘಟನೆಗಳ ಮುಖಂಡರನ್ನು ಬಂಧಿಸುವ ಕಾರ್ಯದಲ್ಲಿ ಮುಂದಾಳತ್ವ ವಹಿಸಿರುವ ಭಾರತಕ್ಕೆ ಅಮೆರಿಕ ಮತ್ತು ಭಯೋತ್ಪಾದನೆ ನಿಯಂತ್ರಿಸುವ ಗುರಿ ಹೊಂದಿರುವ ಇತರ ರಾಷ್ಟಗಳು ಸಹಕಾರ ಮುಂದುವರಿಯಲಿದೆ ಎಂದು ಅಮೆರಿಕ ರಾಜ್ಯ ಇಲಾಖೆ ತಿಳಿಸಿದೆ

ಪಕ್ಷದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅಬೆ ಅವರು ಮಾಜಿ ರಕ್ಷಣಾ ಸಚಿವ ತಿಗೇರು ಇತಿಬಾ ಅವರನ್ನು ಪರಾಭವಗೊಳಿಸಿದ್ದಾರೆ

ಭಾರತದ ಪರ ಬೌಲರ್ಗಳಾದ ಭುವನೇಶ್ವರ್ ಕುಮಾರ್ ಮತ್ತು ಕೇದಾರ್ ಜಾಧವ್ ತಲಾ ಮೂರು ವಿಕೆಟ್ ಉರುಳಿಸಿದರೆ ಜಸ್ಪ್ರಿತ್ ಬುಮ್ರಾ ಎರಡು ವಿಕೆಟ್ ಗಳಿಸಿದರು